ಕುಮಾರಸ್ವಾಮಿ ಅವರಿಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಕೊಡಗು ಸೇರಿದಂತೆ ರಾಜ್ಯದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಉಂಟಾಗಿರುವ ಹಾನಿ ಹಾಗೂ ಪರಿಹಾರ ಕಾರ್ಯಗಳ ಕುರಿತು ಚರ್ಚಿಸಿದರು

ರಾಜ್ಯ ಸರ್ಕಾರದ ಋಣಮುಕ್ತ ಕಾಯ್ದೆ ಮತ್ತು ಬರ ಪರಿಸ್ಥಿತಿ ಕುರಿತು ಸಹ ಅವರು ಸಮಾಲೋಚನೆ ನಡೆಸಿದರು ನಂತರ ಕುಮಾರಸ್ವಾಮಿಯವರು ಕೇಂದ್ರ ಭೂ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಅವರನ್ನು ಭೇಟಿಯಾಗಿ ರಾಜ್ಯದ ವಿವಿಧ ರಸ್ತೆ ಅಭಿವೃದ್ದಿ ಕಾಮಗಾರಿಗಳ ಕುರಿತು ಚರ್ಚಿಸಿದರು ಪ್ರಮುಖವಾಗಿ ಚಿಕ್ಕಮಗಳೂರು ಬಿಳಿಕೆರೆ ಮತ್ತು ಬಾಣಾವರ ಹುಳಿಯಾರು ರಸ್ತೆಗಳನ್ನು ಮೇಲ್ಲರ್ಜೆಗೇರಿಸುವ ಯೋಜನೆಗಳಿಗೆ ಶಂಕುಸ್ವಾಪನೆ ನೆರವೇರಿಸುವಂತೆ ಮನವಿ ಮಾಡಿದರು ಸಮುದ್ರಕ್ಷೆ ವ್ಯರ್ಥವಾಗಿ ಸೇರುತ್ತಿರುವ ಕಾವೇರಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಮೇಕೆದಾಟು ಯೋಜನೆಗೆ ಅನುಮೋದನೆ ಕೋರಿ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಯವರು ಕೇಂದ್ರ ಸಚಿವರಿಗೆ ಸಲ್ಲಿಸಿದರು

ಇದರ ನಿವಾರಣೆಗೆ ವಿಶ್ವವಿದ್ಯಾಲಯಗಳು ಹಾಗೂ ಕೃಷಿ ತಂತ್ರಜ್ಞರು ಮಾರ್ಗೋಪಾಯಗಳನ್ನು ಕಂಡು ಓಡಿಯಬೇಕೆಂದು ಕ್ರಷಿ ಸಚಿವ ಎನ್

ಶಿವಶಂಕರ ರೆಡ್ಡಿ ತಿಳಿಸಿದ್ದಾರೆ ಕ್ರಷಿ ತಂತ್ರಜ್ಞರ ಸಂಸ್ನ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ರೈತರ ವಿಜ್ಞಾನ ಕಾಂಗ್ರೆಸ್ ಸಮಾವೇಶದ ಉದ್ರಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಗರಿಷ್ಠ ಬೆಂಬಲ ಬೆಲೆ ಮತ್ತು ಮಾರುಕಟ್ಟೆ ಪಸ್ತಕ್ಷೇಪ ಯೋಜನೆ ಎಲ್ಲ ರೈತರಿಗೆ ತಲುಪುವಂತಾಗಬೇಕು ರೈತರಿಂದ ಪಡೆದ ಆಹಾರ ಧಾನ್ಗಳನ್ನು ಶೇಖರಿಸುವ ಗೋದಾಮುಗಳ ವ್ಯವಸ್ಥೆಯಾಗಬೇಕು ಉತ್ತಮ ಬೆಲೆ ನೀಡುವ ಮಾರುಕಟ್ಟಿಗೆ ದಾಸ್ತಾನು ಮಾಡಲು ರೈತರಿಗೆ ಸಾರಿಗೆ ವೆಚ್ಚ ಪೂರೈಕೆ ಆಗಬೇಕು ಪ್ರಗತಿಪರ ರೈತರು ಕಂಡುಹಿಡಿದ ಆವಿಷ್ಕಾರಗಳ ಲಾಭ ಎಲ್ಲ ರೈತರಿಗೂ ತಲುಪಬೇಕು ಎಂದು ತಿಳಿಸಿದರು

ಆಯೋಗದ ಅಧ್ಯಕ್ಷ ಡಾ

ಕ್ಲೆಕ್ಷಮೂರ್ತಿ ನೇತೃತ್ವದ ತಂಡ ಮೊದಲು ದಾವಣಗೆರೆ ಸಮೀಪದ ತಿರಮಗೊಂಡನಹಳ್ಳಿಗೆ ಭೇಟಿ ನೀಡಿತು ನಂತರ ಚನ್ನಗಿರಿ ತಾಲ್ಲೂಕಿನ ಕಾರಿಗನೂರು ಕತ್ತಲಗೆರೆ ರಂಗಾಪುರ ಹಾಗೂ ದಾವಣಗೆರೆಯ ಎಂಸಿಸಿ ಏ ಬ್ಲಾಕ್ ನಲ್ಲಿರುವ ಸರ್ಕಾರಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ವಿದ್ಗಾರ್ಥಿಗಳ ಹಾಸ್ಸೆಲ್ಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿತು ಆಯೋಗದಲ್ಲಿ ಸದಸ್ಯರಾದ ವಿ

ಪಾಟೀಲ್ ಎಚ್

ಶಿವಶಂಕರ್ ಡಿ ಜಿ ಹಸಬಿ ಬಿ ಎ

ನ್ನಾಮಗೌಡ ಅವರ ಹೆಸರು ನಾಮಕರಣ ಮಾಡಿ ರಾಜ್ಯ ಸರಕಾರ ಆದೇಶ ಹೊರಡಿಸಿದೆ ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಈ ಆದೇಶ ಹೊರಬಿದ್ದಿದೆ ಚಿಕ್ಕಪಡಸಲಗಿಯಲ್ಲಿ ಸ್ವಂತ ತ್ರಮದಿಂದ ಬ್ನಾರೇಜ್ ನಿರ್ಮಿಸಿ ಆಧುನಿಕ ಭಗೀರಥ ಎಂದು ಕರೆಸಿಕೊಂಡಿದ್ದ ಸಿದ್ದು ನ್ನಾಮಗೌಡ ಅವರ ಹೆಸರನ್ನು ಬ್ಲಾರೇಜಿಗೆ ಇಡಬೇಕೆಂಬುದು ಆ ಭಾಗದ ರೈತರ ಆಶಯವಾಗಿತ್ತು ಸಿದ್ದು ನ್ಯಾಮಗೌಡರು ಮುತುವರ್ಜಿ ವಹಿಸಿ ಸಂಪನ್ನೂಲ ಕ್ರೋಡೀಕರಿಸಿ ರೈತರ ಜತೆಗೂಡಿ ಶ್ರಮದಾನ ಮಾಡಿದ ಪ್ರಯುಕ್ತ ಚಿಕ್ಕಪಡಸಲಗಿ ಬ್ಯಾರೇಜ್ ಅಸ್ತಿತ್ತಕ್ಕೆ ಬಂದಿತು

ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡ ನಂತರ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ತತೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ತ ಫಲಿಸದೆ ಅವರು ಕೊನೆಯುಸಿರೆಳೆದಿದ್ದಾರೆ ಜೆಡಿಎಸ್ ಪಕ್ಷದಿಂದ ಕಾವೇರಿಮರ ವಾರ್ಡ್ನಿಂದ ಮೊದಲ ಬಾರಿಗೆ ಪಾಲಿಕೆ ಸದಸ್ನೆಯಾಗಿ ಆಯ್ಕೆಯಾಗಿದ್ದ ರಮೀಳಾ ಉಮಾಶಂಕರ್ ಅವರು ಇತ್ತೀಚೆಗೆ ನಡೆದ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಉಪಮೇಯರ್ ಆಗಿ ಆಯ್ಲೆಯಾಗಿದ್ದರು